ಕೋವಿಡ್ ಸಾಂಕ್ರಾಮಿಕ ವೇಳೆ ಸವಾಲು ಎದುರಿಸಿದ ವೈದ್ಯರು ವೈದ್ಯಕೀಯ ಕಾರ್ಯಕರ್ತರ ಬಗ್ಗೆ ದೇಶಕ್ಕೆ ಹೆಮ್ಮೆ ರಾಷ್ಟಪತಿ ರಾಮನಾಥ್ ಕೋವಿಂದ್

ಅಸ್ಲಾಂನಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಚಾಲನೆ ಮಧ್ಯಾಹ್ನ ಪಶ್ಚಿಮ ಬಂಗಾಳಕ್ಕೆ ಭೇಟಿ ವಿವಿಧ ಯೋಜನೆಗಳ ಉದ್ವಾಟನೆ

ತಮ್ನ ಪ್ರಾಣವನ್ನೂ ಲೆಕ್ಕಿಸದೇ ಕೋವಿಡ್ ಸಾಂಕ್ರಾಮಿಕ ವೇಳೆ ಸವಾಲು ಎದುರಿಸಿದ ನಮ್ನ ವೈದ್ವರು ಮತ್ತು ವೈದ್ವಕೀಯ ಕಾರ್ಯಕರ್ತರ ಬಗ್ಗೆ ದೇಶ ಹೆಮ್ನೆ ಪಡುತ್ತದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ವಿಶ್ವಾದ್ಯಂತ ಕೋವಿಡ್ ಸಾಂಕ್ರಾಮಿಕ ಸಂಕಷ್ಷಗಳಿಗೆ ಕಾರಣವಾಯಿತು ಈ ವೇಳೆ ವೈದ್ಯರು ಮತ್ತು ವೈದ್ಯಕೀಯ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿದ್ದಾರೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಸಹ ಸಾಂಕ್ರಾಮಿಕ ನಿರ್ವಹಣೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿರುವುದು ಪ್ರಶಂಸನೀಯ ಎಂದು ಅವರು ಹೇಳದರು ಮತ್ತೊಬ್ಬರು ಅಪಾಯದಲ್ಲಿದ್ದರೆ ನಾವು ಸುರಕ್ವಿತವಲ್ಲ ಎಂಬುದನ್ನು ಕೋವಿಡ್ ಸಾಂಕ್ರಾಮಿಕ ಕಲಿಸಿದೆ ವಿಕ್ವ ಭಾತೃತ್ವದಲ್ಲಿ ಇದೊಂದು ಪಾಠವಾಗಿದೆ

ಮುಂದಿನ ದಿನಗಳಲ್ಲಿ ಇಂತಹುದೇ ಸವಾಲುಗಳನ್ನು ಎದುರಿಸಲು ಸಿದ್ದರಾಗಿರಬೇಕು ಎಂದು ವಿಜ್ಞಾನಿಗಳ ವರ್ಗವೊಂದು ಎಚ್ಚರಿಸಿದೆ ಈ ಹಿನ್ನೆಲೆಯಲ್ಲಿ ಸರಿಯಾದ ಹೆಜ್ಜೆಗಳನ್ನಿಟ್ಟು ನಿರೀಕ್ಷೆಯೊಂದಿಗೆ ವಿಶ್ವ ಸಾಗಬೇಕಾಗಿದೆ ಎಂದು ಅವರು ಹೇಳಿದರು ಆರೋಗ್ಡ ವಲಯದ ವಿಕಾಸವು ಎಲ್ಲಾ ಭಾಗಿದಾರರ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತು ಆವಿಷ್ಠಾರದ ಬಳಕೆಗೆ ಕರೆ ನೀಡುತ್ತದೆ ದೇಶದಲ್ಲಿನ ಆರೋಗ್ಯ ರಕ್ಷಣೆ ವ್ಯವಸ್ಥೆಯು ರೋಗಪತ್ತೆ ಚಿಕಿತ್ಸೆ ಸೇರಿದಂತೆ ಎಲ್ಲಾ ಹಂತಗಳಲ್ಲಿ ಬದಲಾಗುತ್ತಿದೆ ಎಂದು ರಾಷ್ಟಪತಿ ಹೇಳಿದರು ಈ ಸಂದರ್ಭದಲ್ಲಿ ಖ್ಯಾತ ನರರೋಗ ತಜ್ಞ ಡಾ ಅಲಂಗಾರ್ ಸತ್ಯ ರಂಜನ್ದಾಸ್ ಹೆಗ್ಡೆ ಅವರಿಗೆ ಡಾಕ್ಟರ್ ಆಫ್ ಸ್ಟೆನ್ಸ್ ಗೌರವ ಪದವಿ ಪ್ರದಾನ ಮಾಡಲಾಯಿತು ರ್ಹಾಂಕ್ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ರಾಜ್ಞಪಾಲ ವಜುಭಾಯಿ ವಾಲಾ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಗ ಸಚಿವ ಡಾ ಕೆ ಸುಧಾಕರ್ ಸೇರಿದಂತೆ ಅನೇಕ ಗಣ್ಣರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಸೋನಿತ್ಪುರ್ ಜೆಲ್ಲೆಯ ದೋಕಿಯಾ ಜೆಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯ ಹೆದ್ದಾರಿಗಳು ಮತ್ತು ಪ್ರಮುಖ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸಲು ನೆರವಾಗುವ ಅಸ್ಲಾಂಮಾಲಾವನ್ನು ಅವರು ಉದ್ವಾಟಿಸಿದರು ಅಲ್ಲದೇ ಎರಡು ವ್ಲೆದ್ಧಕೀಯ ಕಾಲೇಜು ಮತ್ತು ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ವಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅಸ್ವಾಂ ಮುಖ್ಣಮಂತ್ರಿ ಸರ್ಬಾನಂದ ಸೋನೊವಾಲ್ ಮತ್ತಿತರ ಗಣ್ಣರು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿ ನರೇಂದ್ರಮೋದಿ ಮಾತನಾಡಿ ಅಸ್ಲಾಂಮಾಲಾ ಯೋಜನೆ ರಾಜ್ಯದ ರಸ್ತೆ ಮೂಲಸೌಕರ್ಯ ವೃದ್ದಿಗೆ ಪೂರಕವಾಗಲಿದ್ದು ಅಸ್ಲಾಂನ ಆರ್ಥಿಕ ಪ್ರಗತಿಗೆ ಕೊಡುಗೆ ನೀಡಲಿದೆ ಮತ್ತು ಸಂಪರ್ಕವನ್ನು ಸುಧಾರಿಸಲಿದೆ ಈಶಾನ್ಹ ಭಾಗವು ಅಭಿವೃದ್ದಿ ಪಥದತ್ತ ಸಾಗುತ್ತಿದ್ದು ಇದರಲ್ಲಿ ಅಸ್ಲಾಂನ ಮಹತ್ವದ ಪಾತ್ರವಿದೆ ಸಂಘಟತ ಪ್ರಯತ್ನಗಳು ಹೇಗೆ ಫಲಶೃತಿಗಳನ್ನು ನೀಡುತ್ತವೆ ಎಂಬುದಕ್ಷೆ ಅಸ್ಲಾಂ ಉದಾಪರಣೆಯಾಗಿದೆ ಎಂದರು ಚುನಾವಣೆ ವೇಳೆ ನೀಡಿದ ಭರವಸೆಯಂತೆ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲಾಗುತ್ತಿದೆ ಇದರಿಂದ ಈ ಭಾಗದ ಜನರ ಆರೋಗ್ಯ ಆರ್ಯೆಕೆಗೆ ಅನುಕೂಲವಾಗಲಿದೆ ಹೊಸದಾಗಿ ಸ್ಥಾಪನೆಯಾಗುವ ವ್ಲೆದ್ಧಕೀಯ ಕಾಲೇಜು ಮತ್ತು ತಾಂತ್ರಿಕ ಕಾಲೇಜಿನಲ್ಲಿ ಅಸ್ವಾಮಿ ಭಾಷೆಯಲ್ಲೇ ಬೋಧನೆ ಮಾಡಲಾಗುವುದು

ಭಾರತೀಯ ತೈಲ ನಿಗಮ ಲಿಮಿಟೆಡ್ ಹಾಗೂ ಭಾರತ ಪೆಟ್ರೋಲಿಯಂ ನಿಗಮ ಲಿಮಿಟೆಡ್ನ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ

ಮುಂಬೈ ದಾಳಿಯ ರೂವಾರಿ ಹಫೀಜ್ ಸಯೀದ್ ಪ್ರಸ್ತುತ ಪಾಕಿಸ್ತಾನದಲ್ಲಿದ್ದರೆ ಇತರ ಆರೋಪಿಗಳಾದ ಕಾಶ್ನೀರಿ ಉದ್ಯಮಿ ಜಹೂರ್ ಅಹ್ಲದ್ ಶಾ ವಾಟಾಲಿ ಪ್ರತ್ಯೇಕತಾವಾದಿ ಅಲ್ತಾಫ್ ಅಹ್ಲದ್ ಷಾ ಅಲಿಯಾಸ್ ಫಂತೂಷ್ ಮತ್ತು ಯುಎಇ ಉದ್ದಮಿ ನವಲ್ ಕಿಶೋರ್ ಕಪೂರ್ ತಿಹಾರ್ ಜೈಲಿನಲ್ಲಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಪುಣೆಯಲ್ಲಿಂದು ಕೋವಿಡ್ ಲಸಿಕೆ ನೀಡಿಕೆ ಕುರಿತ ಜಾಗೃತಿ ಆಂದೋಲನಕ್ಕೆ ಚಾಲನೆ ನೀಡಿದರು

ದೇಶದ ಎಲ್ಲಾ ಜನರಿಗೆ ಲಸಿಕೆ ನೀಡುವ ಉದ್ದೇಶವಿದೆ ಕೊರೊನಾ ಲಸಿಕೆ ಕುರಿತಂತೆ ಇರುವ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸಲು ಜಾಗ್ಬತಿ ಆಂದೋಲನವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು

ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ತನ್ನ ದ್ವಿಭಾಷಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿಂದು ಕೋವಿಡ್ ಕುರಿತ ವಿಶೇಷ ಚರ್ಚೆಯನ್ನು ಶ್ರಸಾರ ಮಾಡಲಿದೆ ಅಂಡಮಾನ್ನ ಆರೋಗ್ನ ಸೇವೆಗಳ ನಿರ್ದೇಶಕ ಡಾ ಓಂಕಾರ ಸಿಂಗ್ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಅಲ್ಲದೇ ಕಾರ್ಯಕ್ರಮವು ನ್ಲೂಸ್ ಆನ್ ಏರ್ ಡಾಟ್ ಕಾಂ ಮತ್ತು ಯೂಟ್ಲೂಬ್ ವಾಹಿನಿ ನ್ಲೂಸ್ ಆನ್ ಏರ್ ಆಫಿಷಿಯಲ್ನಲ್ಲೂ ಲಭ್ಯವಿರಲಿದೆ

ಆಕಾಶವಾಣಿಯ ರಾಷ್ಟೀಯ ಸಂಗೀತ ಸಮಾವೇಶ ಇನ್ನು ಮುಂದೆ ಪಂಡೀತ್ ಭೀಮ್ ಸೇನ್ ಜೋಷಿ ಸಂಗೀತ ಸಮಾವೇಶ ಹೆಸರಿನಲ್ಲಿ ನಡೆಯಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ

ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ಪಂಡಿತ್ ಭೀಮ್ಸೇನ್ ಜೋಷಿಯವರ ಸಂಗೀತದ ಕಾರ್ಯಕ್ರಮವನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ಜಗತ್ತಿಗೆ ತಲುಪಲು ಇನ್ನಷ್ಟು ಮರು ವಿನ್ಯಾಸಗೊಳಿಸಬೇಕಾಗಿದ್ದು ಈ ನಿಟ್ಟನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಪ್ರಕಾಶ್ ಜಾವಡೇಕರ್ ಹೇಳಿದರು